ಯಡಿಯೂರಪ್ಪ

ರಾಜ್ಯಾದ್ಯಂತ ಮಾನವ ಪಕ್ಕು ದಿನಾಚರಣೆ ವಿವಿಧೆಡೆ ಜಾಗೃತಿ ಕಾರ್ಯಕ್ರಮ

ಆಧಾರ್ ಗುರುತಿನ ಚೀಟಿ ಇಲ್ಲದಿದ್ದರೂ ಅರ್ಹರಿಗೆ ಪಡಿತರ ಪದಾರ್ಥ ವಿತರಣೆ ನಿರಾಕರಿಸುವಂತಿಲ್ಲ ರಾಮ್ ವಿಲಾಸ್ ಪಾಸ್ವಾನ್

ಕೇಂದ್ರದ ಎನ್ಡಿಎ ಸರ್ಕಾರ ದೇಶಾದ್ಯಂತ ಮೂಲಸೌಲಭ್ಯ ಕ್ಷೇತ್ರದ ಉತ್ತೇಜನಕ್ಕೆ ಒತ್ತು ಕೊಟ್ಟಿದೆ ಇದರ ಪರಿಣಾಮವಾಗಿ ಹೆಚ್ಚಿನ ಮಟ್ಟದ ಉದ್ಕೋಗ ಸೃಷ್ಟಿಯಾಗಲು ಸಹಕಾರಿಯಾಗಿದೆ ಎಂದರು

ಹುಬ್ಬಳ್ಳಿ ಸೊಲ್ಲಾಮರ ಚತುಷ್ಷಥ ಹೆದ್ದಾರಿ ಯೋಜನೆ ಜಾರಿಗೆ ತಾತ್ವಿಕ ಒಪ್ಪಿಗೆ ನೀಡಲಾಗಿದೆ ಎಂದು ಅವರು ಹೇಳಿದರು

ರಾಷ್ಷೀಯ ಹೆದ್ದಾರಿ ನಿರ್ಮಾಣದ ವೆಚ್ಚ ತ್ಗಿಸಲು ಎರಡು ಐಐಟಿಗಳಿಗೆ ಸಲಹೆ ಮತ್ತು ಮಾರ್ಗದರ್ಶನ ಮಾಡುವಂತೆ ಕೇಂದ್ರ ಸರ್ಕಾರ ಕೋರಿದೆ ಎಂದು ಅವರು ಪೇಳಿದರು ಇದಕ್ಕೂ ಮುನ್ನ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಓರಿಯ ಅಧಿಕಾರಿಗಳು ಹಾಜರಿದ್ದರು

ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇನ್ನು ಒಂದೆರಡು ದಿನಗಳಲ್ಲಿ ದೆಹಲಿಗೆ ತೆರಳಿ ವರಿಷ್ಠರೊಂದಿಗೆ ಸಮಾಲೋಜನೆ ನಡೆಸುವುದಾಗಿ ಹೇಳಿದರು

ವಿಧಾನಸಭೆಯ ಉಪಚುನಾವಣೆಯಲ್ಲಿ ಸೋತ ಅಭ್ಯರ್ಥಿಗಳ ಬಗ್ಗೆ ತಾವು ಯಾವುದೇ ಪ್ರತಿಕ್ರಿಯೆ ನೀಡಲು ಬಯಸುವುದಿಲ್ಲ ಎಂದು ವರದಿಗಾರರ ಪ್ರಶ್ನೆಯೊಂದಕ್ಕೆ ಅವರು ಉತ್ತರಿಸಿದರು ರಾಜ್ಯದ ಜನ ಬಿಜೆಪಿಗೆ ಅಶೀರ್ವಾದ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅಭಿವೃದ್ದಿಯ ಕಡೆಗೆ ಹೆಜ್ಜಿನ ಗಮನ ಕೊಡಲಾಗುವುದು ಎಂದು ಯಡಿಯೂರಪ್ಪ ಹೇಳಿದರು

ತಳಮಟ್ಟದಲ್ಲಿ ಮಾನವ ಪಕ್ಕುಗಳನ್ನು ಪರಿಣಾಮಕಾರಿಯಾಗಿ ಬಲಪಡಿಸುವುದು ಸಮಾಜದ ಜವಾಬ್ದಾರಿಯಾಗಿದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ದೇಶದ ಹಲವು ರಾಜ್ಯಗಳಲ್ಲಿ ಮಹಿಳೆಯರ ಮೇಲಿನ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಈ ನಡುವೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಾನವ ಪಕ್ಕು ದಿನಾಚರಣೆ ಆಚರಿಸಿದ ವರದಿಗಳು ಬಂದಿವೆ ದಾವಣಗೆರೆಯ ಕಾನೂನು ಕಾಲೇಜಿನಲ್ಲಿಂದು ವಿಶ್ವ ಮಾನವ ಪಕ್ಕುಗಳ ದಿನಾಚರಣೆ ಹಮ್ಮಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾ ನ್ಯಾಯಾಧೀಶ ಪ್ರಭು ಬಡಿಗೇರ ಮಾತನಾಡಿ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಮಾನವಾದ ಪಕ್ಕುಗಳು ದೊರಕಬೇಕಾದ ಮುಕ್ತ ವಾತಾವರಣ ನಿರ್ಮಾಣವಾಗಬೇಕು ಎಂದರು ಜಿಲ್ಲಾ ಮಾನವ ಪಕ್ಕುಗಳ ವೇದಿಕೆ ಅಧ್ವಕ್ಷ ಬಿ

ಪನುಮಂತಪ್ಪ ಮಾತನಾಡಿ ಪಕ್ಕು ಮತ್ತು ಕರ್ತವ್ಯಗಳನ್ನು ಜನರು ಸರಿಯಾಗಿ ತಿಳಿದುಕೊಂಡಾಗ ಸಮಾಜದ ಆರೋಗ್ಯ ಸುಧಾರಿಸುತ್ತದೆ ಈ ನಿಟ್ಟಿನಲ್ಲಿ ಕಾನೂನು ವಿದ್ಯಾರ್ಥಿಗಳು ಕೆಲಸ ಮಾಡಬೇಕು ಎಂದರು ಕುವೆಂಪು ವಿಶ್ವವಿದ್ಯಾಲಯದ ರಾಜ್ಯತಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾ

ಸದಾನಂದ ಉಪನ್ಯಾಸ ನೀಡಿದರು ಮೈಸೂರಿನಲ್ಲೂ ವಿಶ್ವ ಮಾನವ ಪಕ್ಕುಗಳ ದಿನಾಚರಣೆ ಆಚರಿಸಲಾಯಿತು ರಾಮನಗರದಲ್ಲಿಂದು ಅಂತಾರಾಷ್ಟೀಯ ಮಾನವ ಪಕ್ಕುಗಳ ದಿನವನ್ನು ಆಚರಿಸಲಾಯಿತು ಸಾರ್ವಜನಿಕರು ಯಾವುದೇ ಅಡೆತಡೆ ಇಲ್ಲದೆ ಉತ್ತಮ ಜೀವನ ನಡೆಸಲು ಮಾನವ ಪಕ್ಕು ಅವಶ್ಯಕ ಪಲವು ರಾಜ್ಯಗಳಲ್ಲಿ ಮೂಲಭೂತ ಮಾನವ ಪಕ್ಕುಗಳೇ ಇಲ್ಲ ಅಭಿವ್ವಕ್ತಿ ಸ್ವಾತಂತ್ರ್ಯವಿಲ್ಲ ಭಾರತದಲ್ಲಿ ಈ ಎಲ್ಲಿ ಸವಲತ್ತುಗಳು ಇವೆ ಇವುಗಳನ್ನು ಸಮರ್ಪಕವಾಗಿ ನಿರ್ವಹಿಸುವುದು ಎಲ್ಲರ ಕರ್ತವ್ಯವಾಗಿದೆ ಎಂದು ರಾಮನಗರ ಸರ್ಕಾರಿ ಕಾನೂನು ಕಾಲೇಜಿನ ಪ್ರಾಧ್ಯಾಪಕ ಪ್ರದೀಪ್ ಹೇಳಿದರು

ಲೋಕಸಭೆಯಲ್ಲಿಂದು ಮಾಹಿತಿ ನೀಡಿದ ಅವರು ಆಧಾರ್ ಗುರುತಿನ ಚೀಟಿ ಇಲ್ಲದಿದ್ದರೂ ಬೇರೆ ಮಾನದಂಡಗಳನ್ನು ಅನುಸರಿಸಿ ನಿಜವಾದ ಅರ್ಹ ಫಲಾನುಭವಿಗಳಿಗೆ ಪಡಿತರ ಪದಾರ್ಥಗಳು ತಲುಮವಂತೆ ಮಾಡಬೇಕು ಎಂದು ಕೇಂದ್ರ ಸರ್ಕಾರ ಸ್ಪಷ್ಟ ಸೂಚನೆ ಕೊಟ್ಟಿದೆ ಎಂದರು ಈ ಸಂಬಂಧ ಕೇಂದ್ರ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸ್ಪಷ್ಟ ಸೂಚನೆ ನೀಡಿದ್ದು ಆಧಾರ್ ಗುರುತಿನ ಚೀಟಿ ಇಲ್ಲ ಎಂಬ ಏಕ ಮಾತ್ರ ಕಾರಣಕ್ಕಾಗಿ ನಿಜವಾದ ಮತ್ತು ಅರ್ಪ ಫಲಾನುಭವಿಗಳಿಗೆ ಪಡಿತರ ಪದಾರ್ಥಗಳನ್ನು ನಿರಾಕರಣೆ ಮಾಡಬಾರದು ಎಂದು ಸಚಿವರು ಹೇಳಿದ್ದಾರೆ

ಈರುಳ್ಳಿ ಬೆಲೆ ದಿನೇ ದಿನೇ ಏರುತ್ತಿರುವ ಹಿನ್ನಲೆಯಲ್ಲಿ ಕೆಲವು ವ್ಯಾಪಾರಿಗಳು ಅಕ್ರಮ ದಾಸ್ತಾನು ಮಾಡಿ ಕೃತಕ ಅಭಾವ ಸ್ಯಸ್ಸಿಸುತ್ತಿರುವ ಹಿನ್ನಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಮರದ ಎಪಿಎಂಸಿ ಮಾರುಕಟ್ಟಿಗೆ ಇಂದು ಲೋಕಾಯುಕ್ತ ಎಸ್ ಪಿ ಪವನ್ ನಿಜ್ಜೂರ್ ನೇತೃತ್ವದ ಲೋಕಾಯುಕ್ತ ಮೊಲೀಸರ ತಂಡ ಭೇಟಿ ನೀಡಿ ಸಗಟು ಈರುಳ್ಳಿ ಮಾರಾಟ ಮಳಿಗೆಗಳನ್ನು ಪರಿಶೀಲಿಸಿತು ಈರುಳ್ಳಿ ಕೃತಕ ಅಭಾವ ಸೃಷ್ಟಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿರುವುದು ಗ್ರಾಪಕರಿಗೆ ಹೊರೆಯಾಗಿದೆ ಈ ನಿಟ್ಟನಲ್ಲಿ ಸರ್ಕಾರದ ನಿರ್ದೇಶನದಂತೆ ಈರುಳ್ಳಿ ಕಾಳಸಂತೆ ತಡೆಗಟ್ಟುವ ನಿಟ್ಟನಲ್ಲಿ ಕಾರ್ಕಾಚರಣೆ ಕೈಗೊಂಡಿದ್ದು ಯಾವುದೇ ಅಕ್ರಮ ಮಾರಾಟಕ್ಕೆ ಆಸ್ವದ ನೀಡದಂತೆ ಎಚ್ವರಿಕೆ ನೀಡಲಾಗಿದೆ ಎಂದು ಪವನ್ ನಿಜ್ಜೂರ್ ತಿಳಿಸಿದರು

ಮಂಗಳೂರು ನಗರದ ಪೊಲೀಸ್ಲೇನ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಕೋಟಿ ಚೆನ್ನಯ ಹೆಸರಿನ ಎರಡು ಪೊಲೀಸ್ ವಸತಿ ಸಮುಚ್ಧಯ ಉದ್ಘಾಟಿಸಿ ಅವರು ಮಾಹಿತಿ ನೀಡಿದರು ಪೊಲೀಸರಿಗೆ ಮೂಲಸೌಲಭ್ದ ಒದಗಿಸಿ ಅವರು ಕೌಟುಂಬಿಕ ಸಮಸ್ಯೆಗಳಿಂದ ಮುಕ್ತರಾಗಬೇಕು ಎಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅವರು ಹೇಳಿದರು ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಪರಿಣಾಮಕಾರಿಯಾಗಿ ಜನರ ನಡುವೆ ಇದ್ದು ಕೆಲಸ ಮಾಡಿದರೆ ಜನರಿಗೆ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಹೀಗೆ ಕೆಲಸ ಮಾಡಬೇಕಾದರೆ ಪೊಲೀಸರಿಗೆ ಯಾವುದೇ ಸಮಸ್ಕೆಗಳು ಇರಬಾರದು ಪೊಲೀಸರ ವೇತನ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಔರಾದ್ಧರ್ ವರದಿ ಜಾರಿಗೆ ಸರಕಾರ ಸಮ್ಮತಿಸಿದೆ ಎಂದು ಅವರು ತಿಳಿಸಿದರು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ನೂತನ ಕಟ್ಟಡ ನಿರ್ಮಾಣಕ್ಕೆ ರಾಜ್ಯ ಸರಕಾರ ಆರು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದು ಮೂರು ಕೋಟಿ ರೂಪಾಯಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದೆ ಎಂದು ಅಕಾಡೆಮಿ ಅಧ್ಯಕ್ಷ ರಹೀಂ ಉಚ್ಚಲ್ ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದ ಅವರು ಬ್ಯಾರಿ ಭವನ ನಿರ್ಮಾಣದ ಬೇಡಿಕೆಗೆ ತಕ್ಷಣ ಸ್ವಂದಿಸಿ ಅನುದಾನ ಬಿಡುಗಡೆ ಮಾಡಿದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಗೂ ಕನ್ನಡ ಮತ್ತು ಸಂಸ್ಟೃತಿ ಸಚಿವ ಸಿ ಟಿ ರವಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು

ಗ್ರಂಥಾಲಯ ಅಧ್ವಕ್ಷರ ಕೊಠಡಿ ಹಾಗೂ ಸಭಾಭವನ ಒಳಗೊಂಡಿರುತ್ತದೆ ಎಂದು ಅವರು ಹೇಳಿದರು ಮುಂದಿನ ಶೈಕ್ಷಣಿಕ ವರ್ಷದಿಂದ ಆರನೇ ತರಗತಿಯಿಂದ ಪಿಯುಸಿವರೆಗೆ ತ್ಯತೀಯ ಭಾಷೆಯಾಗಿ ಬ್ಯಾರಿ ಭಾಷೆಯನ್ನು ಅನುಮೋದಿಸಲು ಸರಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ

ಆಗ್ನೇಯ ಪದವೀಧರರ ಕ್ಷೇತ್ರದ ಕರಡು ಮತದಾರರ ಪಟ್ಟಿಯನ್ನು ದಾವಣಗೆರೆ ಮಹಾನಗರಪಾಲಿಕೆ ಪರಿಪರ ಮತ್ತು ಜಗಳೂರು ತಾಲ್ಲೂಕು ಕಚೇರಿಗಳಲ್ಲಿ ಪ್ರಕಟಿಸಲಾಗಿದೆ ಎಂದು ಬೆಂಗಳೂರು ಪ್ರಾದೇಶಿಕ ಆಯುತ್ತರು ದಾವಣಗೆರೆಯಲ್ಲಿಂದು ತಿಳಿಸಿದ್ದಾರೆ

ತುಮಕೂರು ಜಿಲ್ಲೆ ಪ್ರಧಾನಮಂತ್ರಿ ಮಾತ್ಯವಂದನಾ ಯೋಜನೆಯಡಿ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನ ಗಳಿಸಿದ್ದು

ನಟರಾಜ್ ತಿಳಿಸಿದ್ದಾರೆ

ಪರ್ಷವರ್ಧನ್ ರಾಜ್ಯಸಭೆಗೆ ಇಂದು ಮಾಹಿತಿ ನೀಡಿದ್ದಾರೆ

ಮುನ್ನೂಚನೆಯಂತೆ ರಾಜ್ಯದ ಉದ್ದಗಲಕ್ಕೂ ಒಣಪವೆ ಮುಂದುವರಿಯಲಿದೆ